ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳಿಗೆ ಪತ್ರ ಬರೆದಿದೆ ವಿಶೇಷಚೇತನರನ್ನು ಅಂತ್ಯೋದಯ ಅನ್ನ ಯೋಜನೆಯಡಿ ಸೇರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ಸರಬರಾಜು ಇಲಾಖೆ ಪತ್ರದಲ್ಲಿ ಸ್ವಪ್ಪಡಿಸಿದೆ ಅರ್ಹ ವಿಶೇಷಚೇತನ ವ್ವಪ್ತಿಗಳನ್ನು ರಾಷ್ಷೀಯ ಆಹಾರ ಭದ್ರತಾ ಕಾಯ್ದೆಯಡಿ ಸೇರಿಸಬೇಕು ಎಂದು ಎಲ್ಲಾ ಕೇಂದ್ರಾಡಳತ ಮತ್ತು ರಾಜ್ಲಗಳಿಗೆ ಇಲಾಖೆ ಪತ್ರ ಬರೆದಿದ್ದು ಕಾಯ್ದೆಯ ನಿಬಂಧನೆಗಳ ಪ್ರಕಾರ ವಿಶೇಷಚೇತನರು ಕೂಡ ತಮ್ಮ ಕೋಟಾದಡಿ ಆಹಾರ ಧಾನ್ವಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ ಈ ಯೋಜನೆಯ ವ್ಯಾಷ್ಗಿಗೆ ಒಳಪಡದವರಿಗೆ ಅರ್ಹತಾ ಮಾನದಂಡಗಳ ಪ್ರಕಾರ ಹೊಸ ಪಡಿತರ ಚೀಟಗಳನ್ನು ನೀಡಿ ಅವರನ್ನು ಯೋಜನೆಯ ವ್ಯಾಪ್ತಿಗೆ ಸೇರಿಸಬೇಕು ಎಂದೂ ಪತ್ರದಲ್ಲಿ ಸೂಚಿಸಲಾಗಿದೆ ಮಾನದಂಡಗಳ ಶ್ರಕಾರ ಅವರನ್ನು ಆದ್ಭತೆಯ ಕುಟುಂಬಗಳ ಅಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕಡ್ಡಾಯವಾಗಿ ಸೇರಿಸಬೇಕು ಎಂದು ಪತ್ರದಲ್ಲಿ ಸ್ಪಷ್ಪಪಡಿಸಲಾಗಿದೆ ಕೇಂದ್ರ ಸರ್ಕಾರದ ಆತ್ನ ನಿರ್ಭರ ಭಾರತ್ ಪ್ಯಾಕೇಜ್ ಎಂಬುದು ಆಹಾರ ಭದ್ರತಾ ಕಾಯ್ದೆ ಅಥವಾ ಯಾವುದೇ ರಾಜ್ಯಗಳ ಪಡಿತರ ಯೋಜನೆಯ ವ್ಯಾಪ್ತಿಗೆ ಒಳಪಡದ ವ್ಯಕ್ತಿಗಳಿಗೆ ರೂಪಿಸಿರುವ ಯೋಜನೆಯಾಗಿದೆ ಪಡಿತರ ಚೀಟ ಇಲ್ಲದ ವಿಶೇಷಚೇತನರು ಆತ್ಮ ನಿರ್ಭರ ಭಾರತ್ ಪ್ಲಾಕೇಜ್ ಅಡಿಯಲ್ಲಿ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ

ಇದಕ್ಕೆ ಒಂದು ವಾರ ಮಾತ್ರ ಬಾಕಿ ಇರುವುದರಿಂದ ಪಡಿತರ ಚೀಟ ಇಲ್ಲದ ಇಂತಹ ವಿಶೇಷ ಚೇತನರನ್ನು ಗುರುತಿಸಿ ಆತ್ಮ ನಿರ್ಭರ್ ಅಡಿಯಲ್ಲಿ ಸೌಲಭ್ಧಗಳನ್ನು ಒದಗಿಸುವಂತೆ ಇಲಾಖೆ ಎಲ್ಲಾ ರಾಜ್ಗಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕೋರಿದೆ

ಪಕ್ಷದ ಅಧ್ಯಕ್ಷ ಸ್ಥಾನ ಬದಲಾವಣೆ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಈ ನಡುವೆ ಸೋನಿಯಾ ಗಾಂಧಿ ಪ್ರತಿಕ್ರಿಯೆ ನೀಡಿದ್ದು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವುದಿಲ್ಲ ಪಕ್ಷದ ನಾಯಕರು ಒಟ್ಪಾಗಿ ಹೊಸ ಪಕ್ಷದ ಮುಖ್ಯಸ್ಥರನ್ನು ಆಯ್ಲೆ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ ಈ ಎಲ್ಲಾ ದೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಇಂದು ನಡೆಯಲಿದೆ

ಪಕ್ಷದ ಸಂಪೂರ್ಣ ಬದಲಾವಣೆ ಶಕ್ತಿಯ ವಿಕೇಂದ್ರೀಕರಣ ರಾಜ್ಯ ಘಟಕಗಳ ಸಬಲೀಕರಣ ಎಲ್ಲಾ ಹಂತಗಳಲ್ಲಿ ಕಾಂಗ್ರೆಸ್ ಸಂಘಟನೆಗಳಿಗೆ ಚುನಾವಣೆ ಸೇರಿದಂತೆ ಹಲವು ವಿಷಯಗಳ ಕುರಿತು ನಾಯಕರು ಪತ್ರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ಸೋಂಕಿನ ಹಿನ್ನೆಲೆಯಲ್ಲಿ ಸ್ಹಗಿತಗೊಂಡಿದ್ದ ಟ

ಮತ್ತು ಚಲನಚಿತ್ರ ನಿರ್ಮಾಣ ಕಾರ್ಯ ಆರಂಭಿಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಬಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಟಿವಿ ಚಲನಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಅಂತರ ಕಾಯ್ದುಕೊಂಡು ಸ್ಲಾನಿಟ್ಯೆಜೀಷನ್ ಜೊತೆಗೆ ಕಡ್ನಾಯವಾಗಿ ಮಾರ್ಗಸೂಚಿಯನ್ನು ಜಾರಿಗೆ ತರಬೇಕೆಂದು ಷರತ್ತು ವಿಧಿಸಿ ಅನುಮತಿ ನೀಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ ಟಿವಿ ಕಾರ್ಯಕ್ರಮ ಚಲನಚಿತ್ರ ನಿರ್ಮಾಣ ಕಾರ್ಯವನ್ನು ತ್ವರಿತವಾಗಿ ದೇಶಾದ್ದಂತ ಆರಂಭಿಸಲು ಹಾಗೂ ಕೆಲವು ಸರಣಿ ಧಾರಾವಾಹಿಗಳು ಅರ್ಧದಲ್ಲಿ ಸ್ಥಗಿತಗೊಂಡಿರುವುದರಿಂದ ಈ ಉದ್ದಮಗಳ ಕಾರ್ಯ ಪೂರ್ಣಗೊಳಿಸುವುದಕ್ಕೆ ಅವಕಾಶ ಕಲ್ಪಿಸಲು ತಮ್ಮ ಸಚಿವಾಲಯ ಕಾರ್ಯ ಪ್ರವೃತ್ತವಾಗಿವೆ ಎಂದು ಅವರು ತಿಳಿಸಿದ್ದಾರೆ

ಉಪ ಮುಖ್ಯಮಂತ್ರಿ ಡಾ

ಎನ್ ಅಕ್ಷಥ ನಾರಾಯಣ ಕಾರ್ಯಾಗಾರ ಉದ್ವಾಟಸಲಿದ್ದು ದೆಹಲಿಯ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಅಧ್ವಕ್ಷ ಪ್ರೊ

ಸಿಂಗ್ ನೂತನ ಶಿಕ್ಷಣ ನೀತಿ ಕುರಿತು ಬೆಳಕು ಚೆಲ್ಲಲಿದ್ದಾರೆ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಉಪಾಧಕ್ಷ ಡಾ ಭೂಷಣ್ ಪಟವರ್ಧನ್ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊ

ಆರ್ ವೇಣುಗೋಪಾಲ್ ಮತ್ತಿತರ ಗಣ್ಣರು ಕಾರ್ಯಾಗಾರದಲ್ಲಿ ತಮ್ನ ವಿಚಾರ ಮಂಡಿಸಲಿದ್ದಾರೆ ಬೆಂಗಳೂರು ವಿಶ್ವವಿದ್ನಾಲಯ ಪ್ರಪ್ರಥಮ ಬಾರಿಗೆ ಯುಜಿಸಿ ನಿರ್ದೇಶನದಂತೆ ಕಾರ್ಯಗಾರ ಆಯೋಜಿಸಿದ್ದು ರಾಷ್ಷೀಯ ಶಿಕ್ಷಣ ನೀತಿಯ ಸಂಪೂರ್ಣ ಮಾಹಿತಿ ಹಾಗೂ ಅದರ ಅನುಷ್ಠಾನದ ಬಗ್ಗೆ ಸವಿವರವಾಗಿ ದೇತದ ಎಲ್ಲಾ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರಿಗೆ ಸಂಶೋಧನೆ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತಿತರ ವರ್ಗಕ್ಕೆ ಮಾಹಿತಿ ನೀಡಲು ಎಲ್ಲ ಸಿದ್ದತೆ ಮಾಡಿಕೊಂಡಿದೆ

ಎನ್ಸಿಇಆರ್ಟ ತಜ್ಞರ ತಂಡ ಈ ಎಲ್ಲಾ ಸಲಹೆಗಳನ್ನು ಪರಿಶೀಲಸಲಿದೆ

ರಮೇಶ್ ಮೋಖಿಯಾಲ್ ನಿಶಾಂಕ್ ಹೇಳಿದ್ದಾರೆ

ವರ್ಚುವಲ್ ಪತ್ರಿಕಾಗೋಷ್ಟಿಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಮಂಡಳಿಯ ಅಧ್ಯಕ್ಷ ವಿ

ಈ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟನಲ್ಲಿ ಟೆಂಡರ್ ಸಮಿತಿ ಈ ನಿರ್ಧಾರ ಕೈಗೊಂಡಿದೆ ಎಂದು ಯಾಧವ್ ತಿಳಿಸಿದ್ದಾರೆ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಒತ್ತು ನೀಡಿರುವ ಹೊಸ ಟೆಂಡರ್ ಇನ್ನೊಂದು ವಾರದಲ್ಲಿ ಪ್ರಕಟಗೊಳ್ಳಲಿದೆ ಎಂದು ಕೈಲ್ವೇ ಸಚಿವಾಲಯ ಮಾಹಿತಿ ನೀಡಿದೆ

ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಧಾನ ಮಂತ್ರಿ ತಮ್ಮ ಅನಿಸಿಕೆಗಳನ್ನು ದೇಶ ಹಾಗೂ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದೊಂದಿಗೆ ವಿನಿಮಯ ಮಾಡಿಕೊಳ್ಳಲಿದ್ದಾರೆ

ಪ್ರತಿ ರಾಜ್ಗಳ ಬಾನುಲಿ ಕೇಂದ್ರಗಳಿಂದ ಬಿತ್ತರವಾಗುವುದು ಸಾರ್ವಜನಿಕರು ಸಹ ಈ ಕಾರ್ಯಕ್ರಮಕ್ಕೆ ತಮ್ಮ ವಿಚಾರಗಳನ್ನು ಕಳಿಸಬಹುದು

ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖಾಧಿಕಾರಿಗಳು ಸುಶಾಂತ್ ಅವರ ಸ್ನೇಹಿತ ಸಿದ್ದಾರ್ಥಫಿಥಾನಿ ಅಡುಗೆ ಕೆಲಸಗಾರ ನೀರಜ್ಸಿಂಗ್ ಮತ್ತು ಸಹಾಯಕ ದೀಪೇತ್ಸಾವಂತ್ ಅವರನ್ನು ಮುಂಬೈನ ಡಿ ಆರ್ ಡಿ ಒ ಅತಿಥಿ ಗೃಹದಲ್ಲಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿಬಿಐನ ತನಿಖಾಧಿಕಾರಿಗಳು ತಂಗಿರುವ ಸಾಂಥಾಕ್ರೂಜ್ನ ಕಲಿನಾ ಪ್ರದೇಶದ ಡಿ ಆರ್ ಡಿ